ಪ್ರತಿ ಹಳ್ಳಿ ನಗರ ಪಟ್ಟಣ ಪ್ರದೇಶಗಳಲ್ಲದೇ ಗುಡ್ಡಗಾದು ಪ್ರದೇಶ ತೋಟದ ಮನೆ ರೈಲ್ವೆ ಬಸ್ ನಿಲ್ದಾಣ ಮೆಟ್ರೋ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಲಸಿಕೆ ಹಾಕಲು ಕ್ರಮ ಕೈಗೊಳ್ಳಲಾಗಿದ್ದು ಇದಕ್ಕಾಗಿ ಆಶಾ ಆರೋಗ್ಯ ಅಂಗನವಾದಿ ಕಾರ್ಯಕರ್ತರು ಇತರ ಸ್ವಯಂ ಸೇವಕರನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು

ವಿದಾರ್ಥಿಗಳಿಗೆ ಹೆಚ್ಚುವರಿ ಹಾಳೆಗಳನ್ನು ವಿತರಿಸುವಲ್ಲಿ ಸಾಕಷ್ಟು ಸಮಯ ವ್ಯರ್ಥವಾಗುತ್ತಿತ್ತು ಅಲ್ಲದೆ ಉತ್ತರ ಪತ್ರಿಕೆಯೊಂದಿಗೆ ಹೆಚ್ಚುವರಿ ಹಾಳೆಗಳನ್ನು ಸರಿಯಾಗಿ ಲಗತ್ತಿಸದಿರುವ ಸಂದರ್ಭಗಳಲ್ಲಿ ಹಾಳೆಗಳು ನಾಪತ್ತೆಯಾಗಬಹುದು ಅಥವಾ ತಪ್ಪಿ ಬೇರೆ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯೊಂದಿಗೆ ಸೇರಿಕೊಳ್ಳಬಹುದು ಮರುಮೌಲ್ಯಮಾಪನದ ಸಂದರ್ಭದಲ್ಲೂ ಹೆಚ್ಚುವರಿ ಹಾಳೆಗಳು ಉತ್ತರ ಪತ್ರಿಕೆಯಿಂದ ಬೇರ್ಪಡುವ ಸಾಧ್ಯತೆಗಳೂ ಇದೆ ಇದನ್ನು ತಡೆಗಟ್ಟಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಕ್ರಮ ಕೈಗೊಂಡಿದೆ ಎಂದು ಇಲಾಖೆಯ ಪ್ರಕಟಣೆ ತಿಳಿಸಿದೆ

ಈ ಕಾರ್ಯಕ್ರಮಕ್ಕಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರು ಉತ್ಸಾಹದಿಂದ ಎದುರುನೊಡುತ್ತಿದ್ದಾರೆ

ಕೊಲ್ಲಿ ರಾಷ್ಟ್ರಗಳು ಏಷ್ಯಾ ಮತ್ತು ಅಫ್ರಿಕಾ ಖಂಡಗಳ ಬಹುತೇಕ ಭಾಗಗಳಿಗೆ ಕ್ಯೂಬ್ಯಾಂಡ್ ಕಾರ್ಯವ್ಯಾಪ್ತಿ ಮತ್ತು ಸಿ ಬ್ಯಾಂಡ್ ವಿಸ್ತರಿತ ವ್ಯಾಪ್ತಿಗೆ ಈ ಉಪಗ್ರಹ ನೆರವಾಗಲಿದೆ

ರಾಜ್ಯದ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಸಂಸ್ದೆ ಎಂ ಆರ್ ಪಿ ಎಲ್ ಆಯೋಜಿಸುತ್ತಿರುವ ಸಮ್ಮೇಳನವನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಉದ್ವಾಟಿಸಲಿದ್ದಾರೆ ಪೆಟ್ರೋಕೆಮಿಕಲ್ ಸಂಸ್ಕರಣಾ ವಲಯದಲ್ಲಿ ಸುಸ್ದಿರ ಅಭಿವೃದ್ದಿಯತ್ತ ಚಾಲನೆ ಎಂಬ ವಿಷಯ ಕುರಿತು ಸಮ್ಮೇಳನ ನಡೆಯಲಿದೆ

ಆರ್ ಪಿ ಎಲ್ ಸಂಸ್ದೆಯ ವ್ಯವಸ್ದಾಪಕ ನಿರ್ದೇಶಕ ರುಡಾಲ್ವ್ ನರೋನ್ಹಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಗೃಹಸಚಿವಾಲಯ ಈ ಅರ್ಜಿಯನ್ನು ರಾಷ್ಟ್ರಪತಿಯವರಿಗೆ ಕಳಿಸಿಕೊಟ್ಟು ಮನವಿಯನ್ನು ತಿರಸ್ಕರಿಸಬೇಕೆಂದು ಶಿಫಾರಸು ಮಾಡಿತ್ತು ಇದಕ್ಕೂ ಮುನ್ನ ದೆಹಲಿಯ ಉಪರಾಜ್ಯಪಾಲರಾದ ಅನಿಲ್ ಬೈಜಲ್ ಸಹ ನಿನ್ನೆ ಗೃಹಸಚಿವಾಲಯಕ್ಕೆ ಈ ಮನವಿಯನ್ನು ರವಾನಿಸುವಾಗ ಅದನ್ನು ತಿರಸ್ಕರಿಸಬೇಕೆಂದು ಶಿಫಾರಸ್ಸು ಮಾಡಿದ್ದರು